ಹೀಗಾಗಿ ಅದು ಜಗತ್ತಿನ ವಿರುದ್ಧ ದುರ್ಬಳಕೆಯಾಗದಂತೆ ತಡೆಯುವುದು ಅಗತ್ಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಭವಿಷ್ಯದಲ್ಲಿ ವಿಪತ್ತುಗಳ ನಿರ್ವಹಣೆ ನಿಯಂತಣದಲ್ಲಿ ಕೃತಕ ಬುದ್ದಿಮತ್ತೆ ಮುಖ್ಯ ಎನಿಸಲಿದೆ ಮಾನವನ ಬುದ್ದಿಶಕ್ತಿಗೆ ಸಿಕ್ಕ ಅತ್ಯುನ್ನತ ಶ್ಲಾಘನೆಯೇ ಎಐ ಇತಿಹಾಸದ ಪ್ರತಿ ಪಂತಗಳಲ್ಲೂ ಜಗತ್ತನ್ನು ಭಾರತ ತನ್ನ ಜ್ವಾನ ಮತ್ತು ಕಲಿಕೆಯ ಬಲದಿಂದ ಮುನ್ನೆಡಸಿರುವ ನಿದರ್ಶನಗಳಿವೆ ಹಾಗಾಗಿ ಮಪತ್ತರ ತಂತ್ರಜ್ಙಾನವಾದ ಎಐ ದುರ್ಬಳಕೆಯನ್ನು ಮುನ್ನೆಚ್ವರಿಕೆ ವಹಿಸಿ ಈಗಿನಿಂದಲೇ ತಡೆಯುವುದು ಪ್ರಮುಖ ವಿಚಾರವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿಪ್ರಾಯ ವ್ನಕ್ನಪಡಿಸಿದರು ಕ್ಸತಕ ಬುಧ್ಲಿಮತ್ತೆ ಕುರಿತ ಸಂವಾದ ವೇದಿಕೆಗೆ ಜಾಗತಿಕ ನಾಯಕರು ಹಾಗೂ ಪರಿಣಿತರನ್ನು ಕರೆತರುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಕೇಂದ್ರ ಎಲೆಕ್ಷಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ನೀತಿ ಆಯೋಗ ಜಂಟಿಯಾಗಿ ಬ್ಲಪತ್ ವರ್ಚುವಲ್ ಶ್ವಂಗಸಭೆಯನ್ನು ಏರ್ಪಡಿಸಿದೆ

ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಕೃತಕ ಬುದ್ದಿಮತ್ತೆಯನ್ನು ಬಳಸಿಕೊಳ್ಳುವುದು ಮತ್ತಿತರ ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದೆ ಶಿಕ್ಷಣ ಆರೋಗ್ಲ ಕೃಷಿ ಮತ್ತಿತರ ವಲಯಗಳಲ್ಲಿ ಸಾಮಾಜಿಕ ಮಾರ್ಪಾಡು ಎಲ್ಲರನ್ನೊಳಗೊಳ್ಳುವಿಕೆ ಮತ್ತು ಸಬಲೀಕರಣ ಕುರಿತಂತೆ ದೇಶ ವಿದೇಶಗಳ ತಜ್ಞರು ವಿಚಾರ ವಿನಿಮಯ ನಡೆಸುವರು

ಗಳನ್ನೂ ರಾಜ್ಬಗಳಿಗೆ ಮುಂದಿನ ವಾರ ವಿತರಿಸಲಾಗುವುದು ಎಂದು ಅವರು ಹೇಳಿದರು

ಅವರು ತ್ರೈಮಾಸಿಕ ರಿಟರ್ನ್ಸ್ ಸಲ್ಲಿಸಿದರೆ ಸಾಕು ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ ಜಿಎಸ್ಟಿ ಅನುಷ್ಲಾನ ಕೋವಿಡ್ ಬಿಕ್ಕಟ್ಟಿನ ಪರಿಣಾಮ ಉಂಟಾಗಿರುವ ನಷ್ಷ ಪರಿಹಾರವನ್ನು ಕೇಂದ್ರ ಸರಕಾರವೇ ರಾಜ್ನ ಸರಕಾರಗಳಿಗೆ ಪ್ರಸಕ್ತ ಸಾಲಿನಲ್ಲೇ ವಿತರಿಸಬೇಕು

ಕೇಂದ್ರ ಆರೋಗ್ಚ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಹಾಯಕ ಸಚಿವ ಅಶ್ವಿನಿ ಕುಮಾರ್ ಚೌಬೆ ಮತ್ತು ಯುನೈಟೆಡ್ ಕಿಂಗ್ಡಂನ ಆಗ್ನೇಯ ಏಷ್ಯಾ ವ್ಯವಹಾರಗಳ ರಾಜ್ಯ ಸಚಿವ ಲಾರ್ಡ್ ತಾರಿಕ್ ಅಪ್ಲದ್ ಅವರು ನಿನ್ನೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ಉಭಯ ದೇಶಗಳ ಆರೋಗ್ಯ ಕ್ಷೇತ್ರದಲ್ಲಿನ ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಚರ್ಚಿಸಿದರು

ಉಭಯ ದೇಶಗಳ ನಡುವೆ ಸಹಕಾರ ವರ್ಧನೆಗೆ ಮುಂದಿನ ಜಂಟಿ ಕಾರ್ಯ ಸಮೂಹದ ಸಭೆಯ ಕಾರ್ಯತಂತ್ರದಲ್ಲಿ ಆಯುಷ್ಣಾನ್ ಭಾರತ್ ಧ್ವೇಯವನ್ನು ಸೇರಿಸಬೇಕಾದ ಅಗತ್ಯವನ್ನು ಒತ್ತಿ ನುಡಿದ ಚೌಬೆ ಅವರು ಇ ಆರೋಗ್ಯ ಮಾದಕವಸ್ತು ನಿಯಂತ್ರಣಗಳು ನಿಯಂತ್ರಣ ಸಹಕಾರ ದಿಷಧ ರಫ್ತು ಸಂತೋಧನೆಯಲ್ಲಿ ಸಹಭಾಗಿತ್ವ ಸಾಮರ್ಥ್ವ ನಿರ್ಮಾಣ ಮೊದಲಾದ ಕ್ಷೇತ್ರಗಳಲ್ಲಿ ಉಭಯ ದೇಶಗಳು ಪರಸ್ಪರ ಸಹಕಾರವನ್ನು ಹೆಚ್ಚಿಸಬೇಕೆಂದು ಹೇಳಿದರು

ಈ ಪರಿವರ್ತನೆಯ ಸಮಯದಲ್ಲಿ ಔಷಧಗಳನ್ನು ಒದಗಿಸುವ ರೂಪದಲ್ಲಿ ಭಾರತ ನೀಡಿದ ಸಹಾಯಕ್ಕಾಗಿ ಅವರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ನವಾದ ಅರ್ಪಿಸಿದರು

ಈ ಬಗ್ಗೆ ಸಮರ್ಪಕ ದಾಖಲೆ ನೀಡಲು ವಿಫಲರಾದ ಹಿನ್ನಲೆಯಲ್ಲಿ ತನಿಖೆ ನಡೆಸಲಾಗಿದೆ ಎಂದು ಎಫ್ಐಆರ್ನಲ್ಲಿ ಸಿಬಿಐ ಉಲ್ಲೇಖಿಸಿದೆ

ಅಲ್ಲದೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ತನಿಖೆಯ ಮಾಹಿತಿಯನ್ನು ರಾಜ್ಜ ಸರ್ಕಾರಕ್ಕೆ ರವಾನಿಸಿತ್ತು

ಅಭ್ಯರ್ಥಿ ಚಿರಾಗ್ ಫಲೋರ್ ಮೊದಲ ರ್ಕಾಂಕ್ ಗಳಿಸಿದ್ದು ಗಂಗುಲಾ ಭುವನ್ ರೆಡ್ಡಿ ಎರಡನೇ ಮತ್ತು ವೈಭವ್ ರಾಜ್ ಮೂರನೇ ರ್ಲಾಂಕ್ ಪಡೆದುಕೊಂಡಿದ್ದಾರೆ ಮಹಿಳೆಯರಲ್ಲಿ ಕನಿಷ್ಠಾ ಮಿತ್ತಲ್ ರಾಷ್ಟೀಯ ಅಗ್ರ ರ್ಕಾಂಕ್ ಪಡೆದಿದ್ದಾರೆ

ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿ ಫಲಿತಾಂಶವನ್ನು ನಿಗದಿತ ಅವಧಿಯೊಳಗೆ ಪ್ರಕಟಿಸಿರುವ ದೆಹಲಿಯ ಐಐಟಿ ಸಂಸ್ವೆಯನ್ನು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅಭಿನಂದಿಸಿದ್ದಾರೆ ಈ ಸಂಬಂಧ ಸರಣಿ ಟ್ವೀಟ್ ಮಾಡಿರುವ ಅವರು ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ರ್ಡಾಂಕ್ ಪಡೆದಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದು ಅಭ್ಯರ್ಥಿಗಳು ಭವಿಷ್ಯದಲ್ಲಿ ಆತ್ನನಿರ್ಭರ ಭಾರತ ಸಾಕಾರಕ್ಷೆ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ ಪರೀಕ್ಷೆಯಿಂದ ವಿದ್ಯಾರ್ಥಿಗಳನ್ನು ಅಳೆಯಲಾಗದು ಇಚ್ಚಿತ ರ್ಯಾಂಕ್ ಪಡೆಯಲು ಸಾಧ್ಯವಾಗದ ಅಭ್ಯರ್ಥಿಗಳಿಗೂ ಬದುಕಿನಲ್ಲಿ ಬಹಳಷ್ಟು ಅವಕಾಶಗಳು ಇವೆ ಎಂದು ಅವರು ತಿಳಿಸಿದ್ದಾರೆ

ಹೆಪಟೈಟಿಸ್ ಸಿ ವೈರಸ್ ಪತ್ತೆ ಹಜ್ಜಿದ್ದಕ್ಕಾಗಿ ಇವರಿಗೆ ಈ ಪ್ರಶಸ್ತಿ ಸಂದಿದೆ ನೊಬೆಲ್ ಸಮಿತಿಯ ಮುಖ್ಯಸ್ ರಾಮಸ್ ಪರ್ಲ್ಮನ್ ಪುರಸ್ಟ್ರರ ಪೆಸರನ್ನು ಸ್ಟಾಕ್ಹೋಮ್ನಲ್ಲಿ ಫೋಷಿಸಿದರು

ಇದು ದೀರ್ಘಕಾಲದ ರೋಗವಾಗಿದ್ದು ಯಕ್ಷತ್ತಿನ ಉರಿಯೂತ ಮತ್ತು ಕಾನ್ಸರ್ಗೆ ಪ್ರಮುಖ ಕಾರಣವಾಗಿದೆ